ಜಿಸೋಮಾನಿ ಉದ್ದೇಶಿತ ಪ್ರಯೋಗಗಳಿಗೆ ಸಮ್ಮತಿ ವ್ಯಕ್ತಪಡಿಸಿದರು ಭಾರತದಲ್ಲಿ ಲಸಿಕೆ ಪ್ರಯೋಗಕ್ಷೆ ಒಳಪಡಲು ಒಪ್ಪಿಗೆ ಸೂಚಿಸಿರುವ ಆರೋಗ್ಲವಂತ ವಯಸ್ತರ ಮೇಲೆ ಕೋವಿಡ್ ಶೀಲ್ಡ್ ಲಸಿಕೆ ಪ್ರಯೋಗಿಸಲು ಅನುಮತಿ ನೀಡಬಹುದು ಎಂದು ತಜ್ಞರ ಸಮಿತಿ ಕಳೆದ ಶುಕ್ರವಾರ ತಿಳಿಸಿತ್ತು ಪ್ರಸ್ತುತ ಆಕ್ಸ್ಫರ್ಡ್ ಲಸಿಕೆಯ ಎರಡು ಮತ್ತು ಮೂರನೇ ಹಂತದ ಪ್ರಯೋಗಗಳು ಬ್ರಿಟನ್ನಲ್ಲಿ ನಡೆಯುತ್ತಿವೆ ಇದಲ್ಲದೇ ಬ್ರೆಜಲ್ನಲ್ಲಿ ಮೂರನೇ ಹಂತದಲ್ಲಿ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಮತ್ತು ಎರಡನೇ ಹಂತದಲ್ಲಿ ಮಾನವರ ಮೇಲೆ ಲಸಿಕೆ ಪ್ರಯೋಗಿಸಲಾಗುತ್ತಿದೆ

ಇದರಲ್ಲಿ ಏಳು ದಿನಗಳ ಕಾಲ ಪಾವತಿ ಆಧಾರದ ಮೇಲೆ ಸಾಂಸ್ಕಿಕ ಕ್ವಾರಂಟೈನ್ನಲ್ಲಿ ಇರಬೇಕು ಉಳಿದ ಏಳು ದಿನಗಳ ಕಾಲ ಗೃಹ ವಾಸ್ತವ್ಯದಲ್ಲಿ ಸ್ವಯಂ ಆರೋಗ್ಯ ನಿಗಾ ವ್ಯವಸ್ಥೆಯಲ್ಲಿ ಇರುವುದಾಗಿ ಘೋಷಿಸಿಕೊಳ್ಳಬೇಕು ಗರ್ಭಿಣಿಯರು

ಭಾರತಕ್ಕೆ ಆಗಮಿಸುವ ಪ್ರಯಾಣಕರು ಆರ್ಟಿಪಿಸಿಆರ್ನ ವರದಿಯನ್ನು ಸಲ್ಲಿಸಿ ತಾವು ಸೋಂಕಿತರಲ್ಲ ಎನ್ನುವುದನ್ನು ದ್ವಡಪಡಿಸಿದರೆ ಅಂತವರಿಗೆ ಸಾಂಸ್ವಿಕ ಕ್ವಾರಂಟೈನ್ನಿಂದ ವಿನಾಯಿತಿ ನೀಡಲಾಗುತ್ತದೆ

ಜಮ್ನು ಕಾಶ್ನೀರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹೆಜ್ಜಿನ ಒತ್ತು ನೀಡಿದೆ

ಈ ಮಹತ್ವಾಕಾಂಕ್ಷಿ ಯೋಜನೆ ಪ್ರತಿಯೊಂದು ವಲಯಕ್ಕೂ ತಲುಪಿದ್ದು ಮೂಲಸೌಕರ್ಯ ವಲಯದಲ್ಲಿ ವ್ಯಾಪಕ ಹೂಡಿಕೆಗೆ ಅವಕಾಶವಾಗಿದೆ

ಸಹೋದರತ್ವದ ಸಂಕೇತವಾದ ರಕ್ಷಾಬಂಧನದ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾಗೂ ಉಪರಾಷ್ಟಪತಿ ವೆಂಕಯ್ಯನಾಯ್ದು ನಾಡಿನ ಜನತೆಗೆ ಶುಭಾಶಯ ಕೋರಿದ್ದಾರೆ ರಾಖಿಯಂದು ಸಹೋದರಿಯರು ಪವಿತ್ರ ಪ್ರೀತಿ ನಂಬಿಕೆಯ ಸಂಕೇತವಾದ ರಕ್ಷಾ ಮಣಿಕಟ್ಟನ್ನು ತನ್ನ ಸಹೋದರರ ಕೈಗಳಿಗೆ ಕಟ್ಟುವುದು ವಾಡಿಕೆ ಸ್ತೀಯರನ್ನು ಗೌರವಿಸುವುದು ಅವರ ಭಾವನೆಗಳನ್ನು ಬಲಗೊಳಿಸುವುದು ಈ ಹಬ್ದದ ವಿಶೇಷ ಮಹಿಳೆಯರ ಫನತೆಯನ್ನು ಗೌರವಿಸಲು ಎಲ್ಲರೂ ಪ್ರತಿಜ್ಞೆ ಸ್ತೀಕರಿಸಿ ಎಂದು ಕರೆ ನೀಡಿರುವ ರಾಮನಾಥ್ ಕೋವಿಂದ್ ಇದರಿಂದ ರಾಷ್ಟ ಹಾಗೂ ಸಮಾಜಕ್ಕೆ ಮಹಿಳೆಯರ ಕೊಡುಗೆ ಇನ್ನಷ್ಟು ಉತ್ತಮವಾಗಿರುತ್ತದೆ ಎಂದು ಹೇಳಿದ್ದಾರೆ ಉಪರಾಷ್ಟಪತಿ ವೆಂಕಯ್ತನಾಯ್ದು ಅವರು ಭಾರತ ಸೇರಿದಂತೆ ವಿಶ್ವದಾದ್ದಂತ ಸಹೋದರರು ಹಾಗೂ ಸಹೋದರಿಯರ ನಡುವಿನ ಪ್ರೀತಿ ವಾತ್ಸಲ್ಪವನ್ನು ರಕ್ಷಾಬಂಧನ ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಹೇಳಿದ್ದಾರೆ ಈ ಶುಭದಿನದಂದು ಸಮಾಜದಲ್ಲಿ ಮಹಿಳೆಯರಿಗೆ ನೀಡಲಾಗುವ ಸಾಂಪ್ರದಾಯಿಕ ಗೌರವವನ್ನು ಎತ್ತಿಹಿಡಿಯೋಣ ಇದರಿಂದ ಮಹಿಳೆಯರ ನಿಜವಾದ ಸಾಮರ್ಥ್ಯವನ್ನು ತಲುಪಲು ಸಹಕಾರಿಯಾಗಲಿದೆ ಎಂದು ಕರೆ ನೀಡಿರುವ ವೆಂಕಯ್ವನಾಯ್ದು ಈ ಪಬ್ದ ದೇಶಕ್ಕೆ ಶಾಂತಿ ಅಭಿವೃದ್ಧಿ ತರಲಿ ಎಂದು ಶುಭಾಶಯ ಕೋರಿದ್ದಾರೆ ರಕ್ಷಾ ಬಂಧನ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಯನ್ನು ಅಭಿನಂದಿಸಿದ್ದಾರೆ ಈ ಕುಭ ಸಂದರ್ಭದಲ್ಲಿ ಜನತೆಗೆ ಟ್ಲೀಟ್ ಮೂಲಕ ಅವರು ಶುಭಾಶಯ ಕೋರಿದ್ದಾರೆ ಇಂದು ವಿಶ್ವ ಸಂಸ್ನತ ದಿನ ಇದರ ಅಂಗವಾಗಿ ಮೊದಲ ಬಾರಿಗೆ ಆಕಾಶವಾಣಿಯಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು

ಸಂಸ್ಕತ ಭಾಷಾ ಚಲನಚಿತ್ರ ಪ್ರಿಯಮಾನಸಂ ಹಾಗೂ ಮಣ್ಣಕೋಟಿಯ ಮುಖ್ವಾಂತಗಳು ಹಾಗೂ ವಿಶ್ವದ ಏಕೈಕ ಸಂಸ್ಕತ ದಿನಪತ್ರಿಕೆ ಸುಧರ್ಮದ ಸಂಪಾದಕರೊಂದಿಗಿನ ಸಂದರ್ಶನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿವೆ ಇದೇ ವೇಳೆ ಸಂಸ್ಟತ ಭಾಷೆಯ ಪ್ರಾಮುಖ್ಕತೆ ಬಗ್ಗೆ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಡಾ ರಮೇಶ್ ಪೋಖಿಯಾಲ್ ನಿಶಾಂಕ್ ವಿಶೇಷ ಸಂದೇಶ ನೀಡಿದ್ದಾರೆ ಅಯೋಧ್ವೆಯಲ್ಲಿ ಬಹುನಿರೀಕ್ಷಿತ ರಾಮಮಂದಿರ ನಿರ್ಮಾಣಕ್ಕೆ ನಾಡಿದ್ದು

ಅಂತಿಮ ಹಂತದ ಸಿದ್ದತೆಗಳು ಭರದಿಂದ ಸಾಗಿವೆ ದೇಶದ ವಿವಿಧೆಡೆಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳು ರಾಷ್ಷೀಯ ಮಹತ್ವದ ಸ್ವಳಗಳ ಪವಿತ್ರ ಮಣ್ಣ ಹಾಗೂ ನದಿಗಳ ಪವಿತ್ರ ಜಲ ಕುಂಭಗಳನ್ನು ಅಯೋಧ್ಲೆಗೆ ತಲುಪಿಸಲಾಗುತ್ತಿದೆ ಇದರೊಂದಿಗೆ ರಾಷ್ಟದ ಹೆಮ್ನೆಯ ನಾಯಕರಾದ ಚಂದ್ರಶೇಖರ್ ಆಜಾದ್ ಐರ್ಸಾ ಮುಂಡಾ ಅವರ ಜನ್ನ ಭೂಮಿಯ ಮಣ್ಣ ಶೇಖರಿಸಿರುವ ಕುಂಭಗಳು ಸಹ ಅಯೋಧ್ವೆ ತಲುಪಿವೆ ಹಳದಿ ಘಾಟಿ ಝಾನ್ಸಿರಾಣಿ ಲಕ್ಷಿಭಾಯಿ ಕೋಟೆ ಶಿವಾಜಿ ಮತ್ತು ರಾಣಿ ದುರ್ಗಾ ದೇವಿಯರು ನಡೆದಾಡಿದ್ದ ಮಣ್ಣ ಮಾನಸ ಸರೋವರ ಗಂಗಾ ಸಾಗರ್ನ ಪವಿತ್ರ ಜಲಕುಂಭಗಳು ಅಲ್ಲದೇ ಎಲ್ಲಾ ಸಮುದ್ರ ಸಾಗರಗಳ ಜಲಕುಂಭಗಳನ್ನು ತರಲಾಗಿದೆ ಎಂದು ಶ್ರೀರಾಮಜನ್ನ ಭೂಮಿ ತೀರ್ಥ ಕ್ಷೇತ್ರ ಟ್ಟೆಸ್ಟ್ ವಿವರಿಸಿದೆ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದ ಮಹಾನಿರ್ದೇಶಕರಾಗಿ ಜೈದೀಪ್ ಭಿಟ್ನಾಗರ್ ಇಂದು ದೆಪಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ

ಸೇವೆಯಿಂದ ನಿವೃತ್ತರಾದ ಇರಾ ಜೋಶಿ ಅವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಭಟ್ನಾಗರ್ ನೇಮಕಗೊಂಡಿದ್ದಾರೆ ನಾಸಾದ ಇಬ್ಬರು ಗಗನಯಾತ್ರಿಗಳು ಎರಡು ತಿಂಗಳ ಬಾಹ್ಕಾಕಾಶಯಾನ ನಂತರ ಭೂಮಿಗೆ ಮರಳಿದ್ದಾರೆ ಗಗನಯಾತ್ರಿಗಳಾದ ಡೌಗ್ ಹುರ್ಲೆ ಹಾಗೂ ಬಾಬ್ ಬೆಹನ್ಕೆನ್ ನಾಟಕೀಯ ರೀತಿಯಲ್ಲಿ ಭೂಮಿಗೆ ವಾಪಸ್ನಾಗಿದ್ದಾರೆ ಕೊಲ್ಲಿ ರಾಷ್ಟಕ್ಕೆ ಹೊಂದಿಕೊಂಡಂತಿರುವ ಮೆಕ್ಲಿಕೋ ಸಮೀಪ ಅವರು ಸ್ವೇಸ್ ಎಕ್ಸ್ ಕಂಪನಿಯ ವಾಹನದಿಂದ ಬೇರ್ಪಟ್ಟು ಪ್ವಾರಾಜೂಟ್ನಲ್ಲಿ ಬಂದಿಳಿದಿದ್ದಾರೆ

ಈ ಬಾಹ್ವಾಕಾಶ ವಾಹನವನ್ನು ವಾಣಿಜ್ವ ಉದ್ದೇಶದಿಂದ ನಿರ್ಮಿಸಲಾಗಿದೆ ಜನರನ್ನು ಬಾಹ್ವಾಕಾಶದ ಕಕ್ಷೆಗೆ ಕೊಂಡೊಯ್ದು ಕರೆತರುವ ಬಾಹ್ವಾಕಾಶ ಪ್ರವಾಸೋದ್ದಮ ಅಭಿವೃದ್ದಿಪಡಿಸುವ ಉದ್ದೇಶದಿಂದ ಈ ವಾಹನವನ್ನು ಅಭಿವೃದ್ದಿಪಡಿಸಲಾಗಿತ್ತು ದೇಶದಲ್ಲಿ ಕ್ರಿಕೆಟ್ ಚಿಟುವಟಿಕೆಗಳನ್ನು ಮತ್ತೆ ಆರಂಭಿಸುವ ಕುರಿತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಐ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ದೇಶದ ಎಲ್ಲಾ ರಾಜ್ಯಗಳಲ್ಲಿರುವ ಕ್ರಿಕೆಟ್ ಸಂಸ್ಥೆಗಳಿಗೆ ಈ ಸೂಚನೆಗಳು ಅನ್ನಯವಾಗುತ್ತವೆ